ನಡವಳಿಕೆ ಪಾಲನೆಗೆ ಕೈಗೊಂಡಿರುವ ಕ್ರಮಗಳ ಕುರಿತು ಕೇಂದ್ರ ಆರೋಗ್ಯ ಸಚಿವ ಡಾ ಹರ್ಷವರ್ಧನ್ ಅವರಿಂದ ಪರಿಶೀಲನಾ ಸಭೆ ರಾಜ್ಯ ಸರ್ಕಾರದ ಕ್ರಮಗಳಿಗೆ ಶ್ಲಾಘನೆ ಭಾರತದ ಟೆಲಿವಿಷನ್ ರೇಟಿಂಗ್ ಏಜೆನ್ನಿಗಳ ಮಾರ್ಗಸೂಚಿ ಮರುಪರಿಶೀಲನೆಗೆ ಪ್ರಸಾರ ಭಾರತಿ ಸಿಇಒ ಅಧ್ಯಕ್ಷತೆಯಲ್ಲಿ ಸಮಿತಿ ರಚಿಸಿದ ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಸಚಿವಾಲಯ

ಅಮೆರಿಕ ಅಧ್ಯಕ್ಷೀಯ ಚುನಾವಣೆಯ ಮತ ಎಣಿಕೆ ಕಾರ್ಯ ಪ್ರಗತಿಯಲ್ಲಿ ಇತ್ತೀಚಿನ ವರದಿ ಶ ಪ್ರಕಾರ ಡೊನಾಲ್ಡ್ ಟ್ರಂಪ್ಗಿಂತೆ ಜೋ ಬೈಡನ್ ಮುನ್ತ ಡೆ

ಕೇಂದ್ರ ಹಣಕಾಸು ಸಚಿವಾಲಯ ಮತ್ತು ರಾಷ್ಟೀಯ ಹೂಡಿಕೆ ಮತ್ತು ಮೂಲಸೌಕರ್ಯ ವೃದ್ದಿ ಈ ಸಮಾವೇಶವನ್ನು ಆಯೋಜಿಸಿವೆ ಇದರಲ್ಲಿ ಜಾಗತಿಕ ಸಾಂಸ್ಡಿಕ ಹೂಡಿಕೆದಾರರು ಭಾರತೀಯ ವಾಣಿಜ್ಯ ನಾಯಕರು ಮತ್ತು ಭಾರತ ಸರ್ಕಾರದ ಉನ್ನತಮಟ್ಟದ ನಿರ್ಧಾರಗಳನ್ನು ಕೈಗೊಳ್ಳುವವರು ಹಾಗೂ ಮಾರುಕಟ್ಟೆ ನಿಯಂತ್ರಕರು ಸಮಾಲೋಚನೆಗಳನ್ನು ನಡೆಸಲಿದ್ದಾರೆ ಕೇಂದ್ರ ಹಣಕಾಸು ಸಚಿವರು ಆರ್ಬಿಐ ಗವರ್ನರ್ ಮತ್ತಿತರರು ಸಭೆಯಲ್ಲಿ ಭಾಗವಹಿಸಲಿದ್ದಾರೆ

ಪ್ರಧಾನಮಂತ್ರಿ ನರೇಂದ್ರ ಮೋದಿ ಇಟಲಿ ಪ್ರಧಾನಿ ಪ್ರೊಫೆಸರ್ ಗೈಸೆಪೆ ಕಾಂಟೆ ಅವರೊಂದಿಗೆ ನಾಳೆ ವರ್ಚುವಲ್ ದ್ವಿಪಕ್ಷೀಯ ಶ್ವಂಗಸಭೆ ನಡೆಸಲಿದ್ದಾರೆ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ಈ ಮಾಹಿತಿ ನೀಡಿದ್ದು ಉಭಯ ನಾಯಕರು ದ್ವಿಪಕ್ಷೀಯ ಸಂಬಂಧಗಳು ಹಾಗೂ ಪ್ರಾದೇಶಿಕ ಮತ್ತು ಜಾಗತಿಕ ವಿಚಾರಗಳ ಕುರಿತು ಸಮಾಲೋಚನೆ ನಡೆಸುವರು ಜೊತೆಗೆ ಸರ್ಕಾರಗಳ ನಡುವೆ ಹಾಗೂ ಖಾಸಗಿ ವಲಯದ ನಡುವೆ ಹಲವು ಒಪ್ಪಂದಗಳನ್ನು ಅಂತಿಮಗೊಳಿಸುವ ನಿರೀಕ್ಷೆ ಇದೆ

ಸುಧಾಕರ್ ಮತ್ತು ಹಿರಿಯ ಅಧಿಕಾರಿಗಳೊಂದಿಗೆ ಪರಿಶೀಲನಾ ಸಭೆ ನಡೆಸಿದರು ದೇಶದಲ್ಲಿ ಕೊರೊನಾ ನಿಯಂತ್ರಣಕ್ಕೆ ಕೈಗೊಂಡಿರುವ ಕ್ರಮಗಳ ಬಗ್ಗೆ ತೃಪ್ತಿ ವ್ಯಕ್ತಪದಿಸಿದ ಡಾ ಹರ್ಷವರ್ಧನ್ ನಾವು ಸದ್ಯದಲ್ಲೇ ಕೊರೊನಾ ವಿರುದ್ದದ ಹೋರಾಟದ ಹತ್ತನೇ ತಿಂಗಳು ಪೂರ್ಣಗೊಳಿಸುತ್ತೇವೆ ದೇಶದಲ್ಲಿ ಇದೀಗ ಕೋವಿಡ್ ಪರಿಸ್ಡಿತಿ ಸಾಕಷ್ಟು ಸುಧಾರಸಿದ್ದು ಹೊಸ ಸೋಂಕು ಪ್ರಕರಣಗಳು ಮತ್ತು ಸಾವುಗಳ ಪ್ರಮಾಣ ಹಂತ ಹಂತವಾಗಿ ಇಳಿಕೆಯಾಗುತ್ತಿವೆ ಸಕ್ರಿಯ ಪ್ರಕರಣಗಳ ಸಂಖ್ಯೆ ಕೂಡ ಕ್ರಮೇಣ ಇಳಿಕೆಯಾಗುತ್ತಿದೆ ಭಾರತದಲ್ಲಿ ಚೇತರಿಕೆಯ ಪ್ರಮಾಣ ಶೇ

ಅದೇ ರೀತಿ ಮರಣ ಪ್ರಮಾಣವೂ ಕೂಡ ಇಳಿಮುಖವಾಗಿದ್ದು ಅದು ಶೇ

ಕರ್ನಾಟಕದ ಕೋವಿಡ್ ಸ್ತಿತಿಗತಿಯನ್ತು ದೇಶದ ಸ್ತಿತಿಗತಿ ಜೊತೆ ಹೋಲಿಸಿದ ಡಾ ಹರ್ಷವರ್ಧನ್ ಮಹಾರಾಷ್ಟ್ ನಂತರ ಅತಿ ಹೆಚ್ಚು ಸೋಂಕು ಪ್ರಕರಣಗಳನ್ನು ಹೊಂದಿರುವ ಎರಡನೇ ರಾಜ್ಯ ಕರ್ನಾಟಕ ಕರ್ನಾಟಕದಲ್ಲಿ ಚೇತರಿಕೆಯ ಪ್ರಮಾಣ ಶೇ

ಹಾಗೆಯೇ ಮರಣ ಪ್ರಮಾಣ ಶೇ

ಸಕಿಯ ಪ್ರಕರಣಗಳ ಸಂಖ್ಯೆ ಇಳಿಸುವಲ್ಲಿ ಸರ್ಕಾರ ಕ್ಯೆಗೊಂಡಿರುವ ಕ್ರಮಗಳ ಬಗ್ಗೆ ಅವರು ಮೆಚ್ಚುಗೆ ವ್ಯಕ್ತಪಡಿಸಿದರು

ಹರ್ಷವರ್ಧನ್ ಬೆಂಗಳೂರು ನಗರ ಮೈಸೂರು ಬಳ್ಳಾರಿ ದಕ್ಷಿಣ ಕನ್ನಡ ಹಾಸನ ಮತ್ತು ಬೆಳಗಾವಿಯಲ್ಲಿ ಹೆಚ್ಚು ಪ್ರಕರಣಗಳು ಕಂಡುಬಂದಿರುವುದಕ್ಕೆ ಕಳವಳ ವ್ಯಕ್ತಪಡಿಸಿದರು ಹೆಚ್ಚಿನ ಪಾಸಿಟಿವ್ ಪ್ರಕರಣಗಳಿರುವ ಮತ್ತು ಮರಣ ಪ್ರಮಾಣ ಹೆಚ್ಚಿರುವ ಜಿಲ್ಲೆಗಳ ಅಧಿಕಾರಿಗಳೊಂದಿಗೆ ಹರ್ಷವರ್ಧನ್ ಅವರು ಸಮಾಲೋಚಿಸಿದರು ಐಇಸಿ ಚಟುವಟಿಕೆಗಳಿಗೆ ಹೆಚ್ಚಿನ ಆದ್ನತೆ ನೀಡಿರುವ ಕರ್ನಾಟಕದ ಕಾರ್ಯವನ್ನು ಅವರು ಶ್ವಾಘಿಸಿದರು ಮಂಗಳೂರಿನಲ್ಲಿ ಇಂದು ರಾಜ್ಯ ಬಿಜೆಪಿ ಕಾರ್ಯಕಾರಿಣಿ ಸಭೆ ನಡೆಯಲಿದೆ ಬಿಜೆಪಿ ರಾಜ್ಯಾಧ್ಯಕ್ಷ ನಳೀನ್ ಕುಮಾರ್ ಕಟೀಲ್ ನೇತ್ಪತ್ಲದಲ್ಲಿ ನಡೆಯಲಿರುವ ಸಭೆಯಲ್ಲಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಕೇಂದ್ರ ಸಚಿವರು ರಾಜ್ಯ ಸಚಿವರುಗಳು ಹಾಗೂ ಪಕ್ಷದ ಹಿರಿಯ ಮುಖಂಡರು ಭಾಗವಹಿಸಲಿದ್ದಾರೆ

ಕಾರ್ಯಕಾರಿಣಿ ಸಭೆಯಲ್ಲಿ ಪಾಲ್ಗೊಳ್ಳಲು ಮುಖ್ಯಮಂತ್ರಿ ನಿನ್ನೆ ಸಂಜೆ ಮಂಗಳೂರಿಗೆ ಆಗಮಿಸಿದ್ದಾರೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ರಾಜ್ಯದಲ್ಲಿ ನಡೆದಿರುವ ನಾಲ್ತು ಪದವೀಧರ ಮತ್ತು ಶಿಕ್ಷಕರ ಕ್ಷೇತ್ರ ಹಾಗೂ ಶಿರಾ ಮತ್ತು ರಾಜರಾಜೇಶ್ವರಿ ನಗರ ಉಪಚುನಾವಣೆಗಳಲ್ಲಿ ಕಾಂಗ್ರೆಸ್ ಪಕ್ಷ ದಯನೀಯ ಸೋಲು ಅನುಭವಿಸಲಿದೆ ಎಂದರು ವಿರೋಧ ಪಕ್ಷದ ನಾಯಕ ಸಿದ್ದರಾಮಯ್ಯ ಬಿಜೆಪಿ ಪಕ್ಷದ ಕುರಿತು ಬೇಜವಾಬ್ದಾರಿ ಹೇಳಿಕೆ ನೀಡುವುದನ್ನು ಇನ್ನಾದರೂ ನಿಲ್ಲಿಸಬೇಕು ಎಂದರು

ಭಾರತದ ಟೆಲಿವಿಷನ್ ರೇಟಿಂಗ್ ಏಜಿನ್ಸಿಗಳ ಬಗ್ಗೆ ವಾರ್ತಾ ಮತ್ತು ಪ್ರಸಾರ ಸಚಿವಾಲಯ ಹೊರಡಿಸಿರುವ ಪ್ರಸ್ತುತ ಮಾರ್ಗಸೂಚಿಗಳನ್ನು ಸಂಸದೀಯ ಸಮಿತಿ ಮಾಹಿತಿ ಮತ್ತು ಪ್ರಸಾರ ಸಚಿವಾಲಯ ರಚಿಸಿದ ಟೆಲಿವಿಷನ್ ರೇಟಿಂಗ್ ಪಾಯಿಂಟ್ಗಳ ಸಮಿತಿ ಟಿಆರ್ಪಿ ಮತ್ತು ದೂರಸಂಪರ್ಕ ನಿಯಂತ್ರಣ ಪ್ರಾಧಿಕಾರದ ಶಿಫಾರಸುಗಳ ವಿವರವಾದ ಚರ್ಚೆ ನಂತರ ಪ್ರಕಟಿಸಲಾಗಿತ್ತು ಕೆಲವು ವರ್ಷಗಳ ಮಾರ್ಗಸೂಚಿಗಳ ಕಾರ್ಯಾಚರಣೆಯ ಆಧಾರದ ಮೇಲೆ ವಿಶ್ವಾಸಾರ್ಹ ಮತ್ತು ಪಾರದರ್ಶಕ ರೇಟಿಂಗ್ ವ್ಯವಸ್ತೆ ಮತ್ತಷ್ಟು ಬಲಪದಿಸಲು ಮಾರ್ಗಸೂಚಿ ಪರಿಷ್ಕರಿಸುವ ಅವಶ್ಯಕತೆ ಕಂಡುಬಂದಿರುವುದರಿಂದ ಟಿಆರ್ಪಿ ವ್ಯವಸ್ಥೆಯ ನಾನಾ ಅಂಶಗಳನ್ನು ಅಧ್ಯಯನ ಮಾಡಲು ಈ ಸಮಿತಿ ರಚಿಸಲಾಗಿದೆ ಪ್ರಸಾರ ಭಾರತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ನೇತೃತ್ವದ ಈ ಸಮಿತಿಯು ವ್ಯವಸ್ಥೆಯ ಮೌಲ್ಯಮಾಪನವನ್ನು ನಡೆಸುತ್ತದೆ ಒಟ್ವಾರೆ ಉದ್ಯಮದ ಸನ್ವಿವೇಶ ಮತ್ತು ಪಾಲುದಾರರ ಅಗತ್ಯತೆಗಳನ್ನು ಈಡೇರಿಸಲು ಅಸ್ತಿತ್ವದಲ್ಲಿರುವ ಮಾರ್ಗಸೂಚಿಗಳಲ್ಲಿ ಅಗತ್ಯ ಬದಲಾವಣೆಗಳ ಮೂಲಕ ದೃಧ ಪಾರದರ್ಶಕ ಮತ್ತು ಜವಾಬ್ದಾರಿಯುತ ರೇಟಿಂಗ್ ವ್ಯವಸ್ಥೆಗೆ ಶಿಫಾರಸುಗಳನ್ನು ಮಾದುತ್ತದೆ ಎರಡು ತಿಂಗಳಲ್ಲಿ ಸಮಿತಿ ತನ್ನ ವರದಿಯನ್ನು ವಾರ್ತಾ ಮತ್ತು ಪ್ರಸಾರ ಸಚಿವರಿಗೆ ಸಲ್ಲಿಸಲಿದೆ

ಶನಿವಾರ ಮಧ್ಯಾಹ್ವ ಉಡಾವಣೆ ನಿಗದಿಯಾಗಿದ್ದರೂ ಸ್ತಳೀಯ ಹವಾಮಾನ ಸ್ತಿತಿಗತಿ ಆಧರಿಸಿ ಸಮಯ ಬದಲಾವಣೆ ಆಗುವ ಸಾಧ್ಯತೆ ಇದೆ ಎಂದು ಇಸ್ರೋ ಹೇಳಿದೆ

ಆದರೆ ಕೋವಿಡ್ ಮತ್ತು ಇತರೆ ಆಡಳಿತಾತ್ಮಕ ಕಾರಣಗಳಿಂದಾಗಿ ಮುಂದೂಡಲಾಗಿತ್ತು

ರಕ್ಷಣಾ ಸಂಶೋಧನಾ ಮತ್ತು ಅಭಿವೃದ್ದಿ ಸಂಸ್ದೆ ಡಿಆರ್ಡಿಒ ಅಭಿವೃದ್ದಿಪಡಿಸಿರುವ ಅತ್ಯಾಧುನಿಕ ಪಿನಾಕಾ ರಾಕೆಟ್ ಅನ್ನು ಒಡಿಶಾದ ಚಾಂದಿಪುರ್ ನೆಲೆಯಿಂದ ಯಶಸ್ವಿಯಾಗಿ ಪರೀಕ್ಷೆ ನಡೆಸಲಾಗಿದೆ ಈ ರಾಕೆಟ್ ಅತ್ಯಂತ ದೂರದ ಗುರಿಯೊಂದಿಗೆ ಕೆಲಸ ಮಾಡುವ ಸಾಮರ್ಥ್ಯ ಹೊಂದಿದೆ ಡಿಆರ್ಡಿಒದ ಪುಣೆ ಘಟಕ ಇದರ ಅಭಿವೃದ್ದಿ ಮತ್ತು ವಿನ್ಯಾಸಗೊಳಿಸಿದೆ

ಇನ್ನೂ ಹಲವು ರಾಜ್ಯಗಳಲ್ಲಿ ಮತ ಎಣಿಕೆ ಕಾರ್ಯ ಪ್ರಗತಿಯಲ್ಲಿದೆ

ಮುಂಬೈ ಇಂಡಿಯನ್ಸ್ ಹಾಗೂ ಡೆಲ್ಲಿ ಕ್ಯಾಪಿಟಲ್ಸ್ ಸೆಣಸಲಿದ್ದು ವಿಜೇತ ತಂಡ ನೇರವಾಗಿ ಥೈನಲ್ ತಲುಪಲಿದೆ ಸೋತ ತಂಡಕ್ಕೆ ಮತ್ತೊಂದು ಅವಕಾಶ ದೊರಕಲಿದೆ ಎರಡೂ ತಂಡಗಳು ಸಮಬಲದಿಂದ ಕೂಡಿದ್ದು ತೀವ್ರ ಹಣಾಹಣಿ ನಿರೀಕ್ಷಿಸಲಾಗುತ್ತಿದೆ